ಕಾವೇರಿ ಕೃಷ್ಣಾ ತಪ್ಪಲು ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ಶಮನ

ಕುಮಾರಸ್ವಾಮಿ ಹೇಳಿದ್ದಾರೆ ಅವರು ಚೆನ್ನಪಟ್ಟಣ ಮತ್ತು ರಾಮನಗರಗಳಲ್ಲಿ ಇಂದು ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿ ಈ ಬಗ್ಗೆ ನಾಳೆ ಸಭೆ ಸೇರಿ ನಿರ್ಧರಿಸಲಾಗುವುದು ಎಂದು ತಿಳಿಸಿದರು

ಶೀಘ್ರವೇ ಅನುಷ್ಠಾನಕ್ಕೆ ಬರಲಿದೆ ಎಂದು ಅವರು ಹೇಳಿದರು ಮುಂದಿನ ಸೆಪ್ಲೆಂಬರ್ವರೆಗೆ ತಮಿಳುನಾಡಿಗೆ ಬಿಡಬೇಕಾದ ನೀರನ್ನು ಈಗಾಗಲೇ ಬಿಡಲಾಗಿದ್ದು ಈ ವರ್ಷ ಉಭಯ ರಾಜ್ಯಗಳ ನಡುವೆ ಸಮಸ್ನ ಬರುವುದಿಲ್ಲವೆಂದು ಅವರು ಅಭಿಪ್ರಾಯಪಟ್ಟರು ಲೋಕಸಭಾ ಚುನಾವಣೆಯಲ್ಲಿ ಸಿದ್ದತೆಗಳನ್ನು ಈಗಾಗಲೇ ಆರಂಭಿಸಲಾಗಿದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆ ಎದುರಿಸುವ ನಿರೀಕ್ಷೆಯಿದೆ ಎಂದು ಮಾಜಿ ಮುಖ್ಯಮಂತ್ರಿ ರಾಜ್ಯ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರು ದೆಹಲಿಯಲ್ಲಿಂದು ಎಐಸಿಸಿ ಅಧ್ಯಕ್ಷ ರಾಹುಲ್ಗಾಂಧಿಯವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ಮುಂದಿನ ತಿಂಗಳಲ್ಲಿ ನಿಗಮ ಮಂಡಳಗಳಗೆ ನೇಮಕಾತಿ ನಡೆಯಲಿದೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ನೇಮಕಾತಿಯ ಬಗ್ಗೆ ಮುಖ್ಯಮಂತ್ರಿಗಳು ನಿರ್ಧರಿಸುವರು ಎಂದು ಸಿದ್ದರಾಮಯ್ಲ ಹೇಳಿದರು

ಕೋಳವಾಡ್ ಹಾಗೂ ಹಿರಿಯ ನಾಯಕ ಕೆ

ರಾಜಣ್ಣನವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಷೋಕಾಸ್ ನೋಟಿಸ್ ಜಾರಿ ಮಾಡಿದೆ ಪಕ್ಷ ಭಾಗಿಯಾಗಿರುವ ಸರ್ಕಾರವನ್ನು ಟೀಕಿಸುವುದು ಪಕ್ಷದ ಸಿದ್ದಾಂತಗಳಿಗೆ ವಿರುದ್ದವಾದದ್ದು ಪಾಗೂ ಇದು ಪಕ್ಷ ವಿರೋಧಿ ಚಟುವಟಕೆ ಆಗುತ್ತದೆ ಎಂದು ಕೆ

ಪ್ರಧಾನಕಾರ್ಯದರ್ಶಿ ವಿ

ಗೋರ್ಪಡೆ ತಿಳಿಸಿದ್ದಾರೆ

ಈ ಷೋಕಾಸ್ ನೋಟಿಸ್ಗೆ ಉತ್ತರಿಸಬೇಕು

ಇದರಿಂದ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ರೂಪಿಸಲಾಗಿರುವ ಈ ಯೋಜನೆಗೆ ಸೇರ್ಪಡೆಯಾಗುವವರ ಸಂಖ್ಯೆ ಹೆಚ್ಚಳವಾಗಲಿದೆ ಹಾಗೂ ಯೋಜನೆ ಮತ್ತಷ್ಟು ಬಡವರಿಗೂ ತಲುಪಲಿದೆ ಎಂದು ನಿರೀಕ್ಷಿಸಲಾಗಿದೆ

ಸರ್ಕಾರದ ಸೂಚನೆಯಂತೆ ಯೋಜನೆಯಡಿ ಯಾವುದೇ ಅಂಚೆ ಕಚೇರಿ ಹಾಗೂ ನಿರ್ದಿಷ್ಟ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ಬಾತೆ ತೆರೆಯಬಹುದಾಗಿದೆ

ಇದರ ಜೊತೆಗೆ ಗುಂಪುಗೂಡಿ ಗಲಭೆ ನಡೆಸುವುದನ್ನು ತಡೆಯಲು ಸಾಧ್ಯವಾಗುವಂತೆ ರಾಜ್ಯ ಸರ್ಕಾರಗಳು ನೂತನ ಮಾದರಿ ಕಾನೂನು ರಚಿಸುವ ಮತ್ತೊಂದು ಆಯ್ಕೆಯನ್ನು ಸಹ ಪರಿಶೀಲಿಸುತ್ತಿರುವುದಾಗಿ ಕೇಂದ್ರದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ

ಸುಪ್ರೀಂ ಕೋರ್ಟ್ ಸೂಚನೆ ನೀಡಿತ್ತು

ಈ ವಿಚಾರದಲ್ಲಿ ನೆರವಾಗುವಂತೆ ನ್ನಾಯಾಲಯ ಕೇಳಿದ ಹಿನ್ನೆಲೆಯಲ್ಲಿ ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ಮುಖ್ಯನ್ನಾಯಮೂರ್ತಿ ದೀಪಕ್ ಮಿತ್ರ ಅವರ ಪೀಠದ ಮುಂದೆ ಈ ಹೇಳಕೆ ನೀಡಿದ್ದು ಇಂತಹ ಪ್ರಕರಣಗಳ ವಿಚಾರಣೆಯ ನೇರ ಪ್ರಸಾರವನ್ನು ಒಂದರಿಂದ ಮೂರು ತಿಂಗಳ ಕಾಲ ಪ್ರಯೋಗಿಕ ಆಧಾರದಲ್ಲಿ ಕೈಗೊಂಡು ಇದು ತಾಂತ್ರಿಕವಾಗಿ ಹೇಗೆ ಸಾಗುತ್ತದೆ ಎಂಬುವುದನ್ನು ತಿಳಿದುಕೊಳ್ಳಬಹುದಾಗಿದೆ ಎಂದು ಹೇಳದರು

ಮಹಾರಾಷ್ಲದ ಅಣೆಕಟ್ಟಿಗಳಿಂದ ಹೆಚ್ಚನ ನೀರು ಹೊರ ಪರಿಯುತ್ತಿದ್ಲು ಬೆಳಗಾವಿ ಬಾಗಲಕೋಟೆ ಮತ್ತು ವಿಜಯಪುರಗಳಲ್ಲಿ ಪ್ರವಾಹದ ಪರಿಸ್ಲಿತಿಗೆ ಎಡೆಮಾಡಿಕೊಟ್ಟದೆ ಆಲಮಟ್ಟಿ ನಾರಾಯಣಪುರ ಅಣೆಕಟ್ಟೆಗಳಲ್ಲಿ ನೀರು ಪೂರ್ಣ ಪ್ರಮಾಣ ತಲುಪಿದೆ

ಮಹಾರಾಷ್ಷದ ಜಲಾಶಯಗಳಿಂದ ಬಿಡುಗಡೆಯಾಗುತ್ತಿರುವ ನೀರಿನ ಪ್ರಮಾಣದಲ್ಲಿ ಇಳಿಕೆಯಾಗುತ್ತಿದ್ದು ಕಾರಣ ಕೃಷ್ಣಾನದಿಯಲ್ಲಿ ಸಹ ನೀರಿನ ಪ್ರಮಾಣ ಕಡಿಮೆಯಾಗುತ್ತಿದೆ

ಬೆಳಗಾವಿ ಜಲ್ಲೆಯ ಭೀಮ್ಗಡ್ಡ ಅರಣ್ಯ ಕಣಕುಂದಿ ಹಾಗೂ ಖಾನಪುರ ತಾಲ್ಡಾಕಿನ ಇತರೆಡೆಗಳಲ್ಲಿ ಭಾರಿ ಮಳೆ ಮುಂದುವರೆದಿದ್ದು ಜಲ್ಲೆಯಲ್ಲಿ ಅಹಿತಕರ ಫಟನೆಗಳು ಸಂಭವಿಸದಂತೆ ಜೆಲ್ಲಾಡಳಿತ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಸಂಕ್ಷಿಪ್ತ ಸುದ್ದಿಗಳು ಪತ್ರಕರ್ತೆ ಗೌರಿಲಂಕೇಶ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ಇನ್ನು ಇಬ್ಲರನ್ನು ಬಂಧಿಸಿದ್ದು ಮೂರನೇ ಎ

ಎಂ ಎಂ

ಡಿ ಪಿ

ಅವರಿಗೆ ಕನ್ನಡ ಅಭಿವೃದ್ಧಿ ಪ್ರಧಾಕಾರದ ಅಧ್ಯಕ್ಷ ಎಸ್

ಸಿದ್ದರಾಮಯ್ನ ಸೂಚನೆ ನೀಡಿದ್ದಾರೆ

ಪಡೆದುಕೊಂಡಿದೆ ಎಂದು ಬಿ ಐ ಎ ಎಲ್ ವ್ಯವಸ್ಥಾಪಕ ನಿರ್ದೇಶಕ ಹರಿ ಮಾರರ್ ತಿಳಿಸಿದ್ದಾರೆ

ಆಯ್ಲಿ ಮಾಡಲಾಗಿದೆ ದೇಶದಲ್ಲಿ ತ್ರೀಡಾ ಪ್ರತಿಭೆಗಳನ್ನು ಉತ್ತೇಜಿಸಿ ಉತ್ತಮ ತರದೇತಿ ನೀಡುವ ನಿಟ್ಟನಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗಿದೆ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

ಮುನೂಚನೆಯಂತೆ ಕರಾವಳಿಯ ಬಹುತೇಕ ಕಡೆ ಹಾಗೂ ಒಳನಾಡಿನ ಅನೇಕ ಕಡೆ ಮಳೆಯಾಗುವ ಸಂಭವವಿದೆ ಕರಾವಳಿಯಲ್ಲಿ ವೇಗದ ಗಾಳಿ ಬೀಸುವ ಸೂಚನೆಗಳಿದ್ದು ಸಮುದ್ರಕ್ಷೆ ಇಳಿಯದಂತೆ ಮೀನುಗಾರರಿಗೆ ಮುನ್ನೆಚ್ಡರಿಕೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಕೆಲವೊಮ್ಮೆ ಮಳೆಯಾಗುವ ನಿರೀಕ್ಷೆ ಇದೆ